ಇದರೊಂದಿಗೆ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ಬಹುಮತ ದೊರೆತಿತ್ತು

ಈಗಾಗಲೇ ಮೂವರು ಉಪ ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಹೊಸದಾಗಿ ಯಾವುದೇ ಉಪ ಮುಖ್ಯಮಂತ್ರಿ ಇರುವುದಿಲ್ಲ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸ್ಪಷ್ಟಪಡಿಸಿದ್ದಾರೆ

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ

ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಹಭಾಗಿತ್ತದಲ್ಲಿ ಅನುಷ್ಠಾನಗೊಳಿಸಲಾಗುವುದು

ಸಬ್ ಅರ್ಬನ್ ರೈಲುಗಳು ಹವಾನಿಯಂತ್ರಿತ ಭೋಗಿಗಳನ್ನು ಒಳಗೊಂಡಿರುತ್ತವೆ

ಈ ರೈಲುಗಳ ಸಂಚಾರದಿಂದ ಪ್ರತಿದಿನ ದೆಂಗಳೂರು ಪಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸಂಚರಿಸುವ ಲಕ್ಷಾಂತರ ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ ಬೆಂಗಳೂರು ನಗರದ ಸಂಚಾರ ದಟ್ಟಣೆಯು ಕಡಿಮೆಯಾಗಲಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದರು ಇದರಿಂದ ಕ್ಷಿಪ್ರ ಗತಿಯಲ್ಲಿ ನಿಗದಿತ ಸ್ಥಳಗಳಿಗೆ ತಲುಪಲು ಅನುಕೂಲವಾಗುವುದು ಈ ಯೋಜನೆಯಿಂದ ಪರಿಸರ ಮಾಲಿನ್ನ ನಿಯಂತ್ರಣಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಯೋಜನೆಯನ್ನು ಬಜೆಟ್ನಲ್ಲಿ ಫೋಷಿಸಿ ಬೆಂಗಳೂರಿಗರ ಕನಸು ನನಸಾಗಿಸಿದ ಪ್ರಧಾನಿ ನರೇಂದ್ರ ಮೋದಿ ಪಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರೈಲ್ವೆ ಖಾತೆ ಸಚವ ಪಿಯೂಷ್ ಗೋಯಲ್ ರೈಲ್ವೆ ರಾಜ್ಯ ಸಚಿವ ಸುರೇಶ್ ಅಂಗಡಿ ಅವರಿಗೆ ಧನ್ವವಾದ ಸಲ್ಲಿಸುತ್ತೇನೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ತಿಳಿಸಿದರು

ಕೌಶಲ್ಯ ಶಿಕ್ಷಣವನ್ನು ಉತ್ತೇಜಿಸುವ ಶಿಕ್ಷಣ ನೀತಿಯನ್ನು ಜಾರಿಗೆ ತರುವ ಅಗತ್ತವಿದೆ ಎಂದು ಉಪ ರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪ್ರತಿಪಾದಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಇಂದು ವೃತ್ತಿಪರ ತರಬೇತಿ ಸಂಸ್ಥೆಯನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಶಿಕ್ಷಣವು ಕೇವಲ ಪದವಿ ಪಡೆಯಲು ಮಾತ್ರವಲ್ಲ ವ್ಯಕ್ತಿಯ ಜ್ವಾನೋದಯ ಮತ್ತು ಸಬಲೀಕರಣಕ್ಕೆ ಪೂರಕವಾಗಿರಬೇಕು ಎಂದರು ವ್ಯಕ್ತಿತ್ವವನ್ನು ರೂಪಿಸುವ ಭಾಗವಾಗಿ ಕರಕುಶಲತೆ ತೋಟಗಾರಿಕೆ ಎನ್ಸಿಸಿ ಎನ್ಎಸ್ಎಸ್ ನೈತಿಕ ವಿಜ್ಞಾನ ಮತ್ತು ಇತಿಹಾಸದ ಮಹತ್ತವನ್ನು ವಿವರಿಸಿದ ಅವರು ಕೌಶಲ್ಯ ಭಾರತ ಯೋಜನೆಯಡಿ ಯುವ ಜನರಿಗೆ ಕೌಶಲ್ಯ ಒದಗಿಸುವ ಮೂಲಕ ಅವರನ್ನು ದೇಶದ ಶಕ್ತಿಯಾಗಿ ಪರಿವರ್ತಿಸಿಕೊಳ್ಟಬಹುದು ಎಂದರು

ಸುಧಾರಿತ ಕೌಶಲ್ಯಗಳಲ್ಲಿ ಯುವಕರಿಗೆ ತರಬೇತಿ ನೀಡಲು ಖಾಸಗಿ ಸ್ವಯಂಸೇವಾ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳು ಮುಂದೆ ಬಂದು ವಿಶ್ವವಿದ್ಯಾಲಯಗಳೊಂದಿಗೆ ಕೈಜೋಡಿಸಬೇಕು ಎಲ್ಲವನ್ನೂ ಸರ್ಕಾರ ಮಾಡುತ್ತದೆ ಎಂಬ ಮನಸ್ವಿತಿ ಬದಲಾಗಬೇಕು ಎಂದು ಹೇಳದರು

ಅದೇ ರೀತಿ ಭಾರತದಲ್ಲಿಯೂ ಕೌಶಲ್ಯಯತ ಯುವ ಸಮೂಹ ಸೃಷ್ಷಿಯಾಗಬೇಕು ಎಂದು ಹೇಳಿದರು ಇದಕ್ಕೂ ಮೊದಲು ಅವರು ಹುಬ್ಬಣ್ಯಲ್ಲಿ ಯೋಗ ಗುರು ಬಾಬಾ ರಾಮ್ದೇವ್ ಅವರ ಪತಂಜಲಿ ಯೋಗಪೀಠದ ವತಿಯಿಂದ ಏರ್ಪಡಿಸಿದ್ದ ಯೋಗ ಶಿವಿರದಲ್ಲಿ ಪಾಲ್ಗೊಂಡು ಫಿಟ್ ಇಂಡಿಯಾ ಮತ್ತು ಯೋಗದಂತಹ ಚಳುವಳಗಳನ್ನು ಜನರ ಚಳುವಳಗಳಾಗಿ ಪರಿವರ್ತಿಸುವ ಅಗತ್ತವನ್ನು ಒತ್ತಿ ಹೇಳದ ಅವರು ಆರೋಗ್ಗಕರ ಭಾರತ ಮತ್ತು ಸಂತೋಷಕರ ಭಾರತವನ್ನು ನಿರ್ಮಿಸಬೇಕು ಎಂದರು

ಈ ಯುವ ಸಮೂಹವನ್ನು ಬಳಸಿಕೊಂಡು ಬಲಿಷ್ಠ ಭಾರತವನ್ನು ನಿರ್ಮಿಸಬೇಕು ಯುವಕರು ಆರೋಗ್ಟವಂತರಾದರೆ ಆರೋಗ್ಟಕರ ಭಾರತ ನಿರ್ಮಾಣ ಸಾಧ್ಯವಾಗಲಿದೆ ಎಂದು ಪೇಳಿದರು

ವೆಂಕಯ್ಯ ನಾಯ್ದು ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿ ಧಾರವಾಡ ತ್ವರಿತ ಬಸ್ ಸಾರಿಗೆ ವ್ಯವಸ್ಥೆಯನ್ನು ಉದ್ಘಾಟಿಸಿದರು

ಮೈಸೂರಿನಲ್ಲಿಂದು ಮಾತನಾಡಿದ ಅವರು ರಾಜ್ಯದಲ್ಲಿನ ಬಡವರಿಗೆ ಅನುಕೂಲವಾಗಲೆಂದೇ ರಾಜ್ಯದ ಶ್ರಮುಖ ದೇವಾಲಗಳಲ್ಲಿ ಸಾಮೂಹಿಕ ವಿವಾಹ ಏರ್ಪಡಿಸಲಾಗಿದೆ ಇದರಿಂದ ಸಾಮಾಜಿಕ ಆರ್ಥಿಕ ಹಾಗೂ ಇನ್ನಿತರ ಸಮಸ್ಥೆಗಳು ಬಗೆಹರಿಯಲಿವೆ ಎಂದರು ಸಾಮೂಹಿಕ ವಿವಾಹದಲ್ಲಿ ಅಂತರ್ ಜಾತಿ ವಿವಾಹಕ್ಕೂ ಪೋತ್ಸಾಪ ನೀಡಲಾಗುವುದು ಎರಡು ಕುಟುಂಬಗಳ ಒಪ್ಪಿಗೆ ಇದ್ದರೆ ಸಾಮೂಹಿಕ ವಿವಾಹ ನೆರೆವೇರಿಸಲಾಗುವುದು ಈ ವಿಚಾರದಲ್ಲಿ ಸರ್ಕಾರದ ಅಭ್ಯಂತರ ಇಲ್ಲ ರಾಜ್ಯದ ನೂರು ದೇವಾಲಯಗಳಲ್ಲಿ ಸಾಮೂಹಿಕ ವಿವಾಹ ನಡೆಯಲಿದೆ ಹಾಗಾಗಿ ಆಯಾಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ನಡೆಸಲಾಗುತ್ತಿದೆ ಎಂದು ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು ಕೇಂದ್ರದ ಬಜೆಟ್ ದೀನದಲಿತ ಹಾಗೂ ಬಡವರ ಪರವಾದ ಬಜೆಟ್ ಆಗಿದೆ ರಾಜ್ಯದ ಅಭಿವೃದ್ದಿಗೂ ಈ ಬಜೆಟ್ ಪೂರಕವಾಗಿದೆ ಎಂದು ಇದೇ ವೇಳೆ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು

ಗೌತಮ್ ಕುಮಾರ್ ತಿಳಿಸಿದ್ದಾರೆ ಕಬ್ಲನ್ ಉದ್ಘಾನದ ಅಭಿವೃದ್ಧಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸಲು ಬಿಬಿಎಂಪಿ ಬೆಂಗಳೂರು ಸ್ವಾರ್ಟ್ ಸಿಟಿ ಪಾಗೂ ತೋಟಗಾರಿಕಾ ಇಲಾಖೆ ವತಿಯಿಂದ ಇಂದು ಕಬ್ಬನ್ ಉದ್ಯಾನವನದಲ್ಲಿ ವಿರ್ಪಡಿಸಿದ್ದ ಸಾರ್ವಜನಿಕರು ಹಾಗೂ ವಾಯುವಿಹಾರಿಗಳ ಜೊತೆ ನಡೆಸಿದ ಸಭೆಯಲ್ಲಿ ಅವರು ಈ ವಿಷಯ ತಿಳಿಸಿದರು ಈ ವೇಳೆ ಸ್ನಾರ್ಟ್ ಸಿಟಿ ಅಡಿ ಕೈಗೆತ್ತಿಕೊಳ್ಳುವ ವಿವಿಧ ಅಭಿವೃದ್ದಿ ಕಾಮಗಾರಿಗಳ ಬಗ್ಗೆ ಪ್ರಾತ್ಸಕ್ಷಿಕೆ ನೀಡಲಾಯಿತು ಮೇಯರ್ ಎಂ ಗೌತಮ್ ಕುಮಾರ್ ಸಂಸದ ಪಿ

ಮೋಹನ್ ಶಾಸಕ ರಿಜ್ವಾನ್ ಅರ್ಷದ್ ಮತ್ತಿತರರು ಪಾಲ್ಗೊಂಡಿದ್ದರು

ತಿಳಿಸಿದ್ದಾರೆ ನೋಂದಾಯಿತ ಪ್ರತಿನಿಧಿಗಳಿಗೆ ಈಗಾಗಲೇ ವಸತಿ ಊಟದ ವ್ಯವಸ್ಥೆ ಕಲ್ಲಿಸಲಾಗಿದೆ

ಮುನ್ಲೂಚನೆಯಂತೆ ಕರಾವಳಿ ಸುತ್ತಮುತ್ತ ಹಗುರ ಮಳೆ ಸಾಧ್ಯತೆ ಕರಾವಳಿಯ ಕೆಲವೆಡೆ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಒಣ ಹವೆ ಮುಂದುವರೆಯುವ ಸಾಧ್ಯತೆ ಇದೆ ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ಧ ಆಕಾಶ ಮುಂಜಾನೆ ಕೆಲವು ಕಡೆಗಳಲ್ಲಿ ಮಂಜು ಆವರಿಸಲಿದೆ

ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಪಕ್ಷದ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಷೆ ಬದ್ದ ಎಂದು ಸಚಿವೆ ಶತಿಕಲಾ ಜೊಲ್ಲೆ ಬಾಗಲಕೋಟೆಯಲ್ಲಿ ತಿಳಿಸಿದ್ದಾರೆ ತಾವು ಸಮಾಜ ಸೇವೆ ಮತ್ತು ಪಕ್ಷ ಸಂಘಟನೆಯಿಂದ ಗುರುತಿಸಿಕೊಂಡಿದ್ದು ಪಕ್ಷ ಸಂಘಟನೆ ಮಾಡಲು ಹೈಕಮಾಂಡ್ ಸೂಚಿಸಿದರೆ ಅದಕ್ಕೂ ಸಿದ್ದನಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ